ಅಂತಾರಾಷ್ಷೀಯ ಪ್ರಯಾಣಿಕರ ಆಗಮನ ನಿರ್ಗಮನದ ಮೇಲೆ ವಿಧಿಸಿದ್ದ ನಿರ್ಬಂಧ ಸಡಿಲಿಸಿದ ಕೇಂದ್ರ ಸರ್ಕಾರ

ಆತ್ಮನಿರ್ಭರ್ ಭಾರತ್ ಯೋಜನೆಯಡಿ ಪಶ್ಚಿಮ ಬಂಗಾಳದ ಸಬಲೀಕರಣ ಪ್ರಧಾನಮಂತ್ರಿ ನರೇಂದ್ರಮೋದಿ

ಕೊರೊನಾ ನಿರ್ಬಂಧಗಳ ನಡುವೆಯೂ ಎಚ್ಐಎಲ್ನಿಂದ ದಾಖಲೆ ಪ್ರಮಾಣದಲ್ಲಿ ಮೆಲಾಥಿಯನ್ ಟೆಕ್ಕಿಕಲ್ ಕ್ರಿಮಿನಾಶಕ ಉತ್ತಾದನೆ ಕೇಂದ್ರ ಸಚಿವ ಡಿ

ಸದಾನಂದಗೌಡ

ಭಾರತಕ್ಕೆ ಯಾವುದೇ ಉದ್ದೇಶಕ್ಕೆ ಆಗಮಿಸಲು ಬಯಸುವ ಎಲ್ಲಾ ವಿದೇಶಿ ಪ್ರಜೆಗಳಿಗೆ ಮತ್ತು ಒಸಿಐ ಪಿಐಒ ಕಾರ್ಡ್ ಹೊಂದಿರುವವರಿಗೆ ಇದರಿಂದ ಅನುಕೂಲವಾಗಲಿದೆ ಅಧಿಕೃತ ವಿಮಾನ ನಿಲ್ಲಾಣಗಳು ಮತ್ತು ಬಂದರುಗಳ ತಪಾಸಣೆ ಕೇಂದ್ರಗಳಲ್ಲಿ ವಾಯು ಮತ್ತು ಜಲಮಾರ್ಗದ ಮೂಲಕ ಪ್ರವೇಶಿಸಲು ಅವಕಾಶ ಕಲ್ಪಿಸಲಾಗಿದೆ ಆದರೆ ಪ್ರವಾಸಿ ವೀಸಾ ಹೊಂದಿರುವವರಿಗೆ ಈ ಅವಕಾಶ ಇರುವುದಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ವಷ್ಪಪಡಿಸಿದೆ ನಿಯಮಗಳನ್ನು ಸಡಿಲಿಸಲು ನಿರ್ಧರಿಸಿರುವುದರ ಜೊತೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಎಲ್ಲಾ ಹಾಲಿ ಇರುವ ವೀಸಾಗಳು ಪುನರ್ ಜಾರಿಗೆ ಬರಲಿವೆ ಆದರೆ ಈ ಸೌಲಭ್ಯದಿಂದ ಎಲೆಕ್ಸಾನಿಕ್ ವೀಸಾ ಪ್ರವಾಸಿ ವೀಸಾ ಮತ್ತು ವೈದ್ಯಕೀಯ ವೀಸಾವನ್ನು ಹೊರತುಪಡಿಸಲಾಗಿದೆ ಒಂದು ವೇಳೆ ಅಂತಹ ವೀಸಾಗಳ ಅವಧಿ ಮುಗಿದಿದ್ದರೆ ಸಂಬಂಧಿಸಿದ ಭಾರತೀಯ ರಾಯಭಾರಿ ಕಚೇರಿಗಳಿಂದ ಹೊಸ ವೀಸಾ ಪಡೆಯಬಹುದು ಎಂದು ಸರ್ಕಾರ ಹೇಳಿಕೆಯಲ್ಲಿ ತಿಳಿಸಿದೆ

ರೈಲ್ವೆ ಇಲಾಖೆಯ ನೌಕರರಿಗೆ ಪ್ರತಿವರ್ಷ ದಸರಾ ಹಬ್ಬದ ಮೊದಲು ಬೋನಸ್ ನೀಡಲಾಗುತ್ಲದೆ ಎಂದು ಸಚಿವಾಲಯ ತಿಳಿಸಿದೆ

ಕೇಂದ್ರದ ಆತ್ಸನಿರ್ಧರ್ ಭಾರತ್ ಅಭಿಯಾನದಡಿ ಪಶ್ಲಿಮ ಬಂಗಾಳವನ್ನು ಬಲಪಡಿಸಲಾಗುವುದು ಎಂದು ಶ್ರಧಾನಿ ಭರವಸೆ ನೀಡಿದರು ದುರ್ಗಾಪೂಜಾ ಪೆಂಡಾಲ್ಅನ್ನು ಉದ್ವಾಟಿಸಿ ಬೆಂಗಾಲಿ ಭಾಷೆಯಲ್ಲಿ ಶುಭಾಶಯ ಕೋರಿದ ಪ್ರಧಾನಮಂತ್ರಿ

ಮಹಿಳಾ ಸಬಲೀಕರಣದ ಬಗ್ಗೆ ಪ್ರಸ್ತಾಪಿಸಿದ ಪ್ರಧಾನಮಂತ್ರಿ ದುರ್ಗಾದೇವಿಗೆ ನೀಡುವ ಗೌರವದಂತೆ ದೇಶದ ಎಲ್ಲಾ ಮಹಿಳೆಯರಿಗೂ ಗೌರವ ನೀಡಬೇಕು ಎಂದರು

ಬಂಗಾಳದ ಸಂಸ್ತತಿ ಹೆಮ್ನೆ ಪ್ರಗತಿಯನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಲಲಾಗುವುದು ವಿವಿಧ ಯೋಜನೆಗಳ ಮೂಲಕ ಬಂಗಾಳಿಗರನ್ನು ಅಭಿವೃದ್ದಿಯಡಿಗೆ ಕರೆದೊಯ್ಲುತ್ತೇವೆ ಇಲ್ಲಿನ ಜನರು ಎದುರಿಸುತ್ತಿರುವ ಸಮಸ್ನೆಗಳಿಗೆ ಪರಿಹಾರ ಕಂಡುಕೊಂಡು ಇಲ್ಲಿನ ಜನರ ಜೀವನ ಶೈಲಿಯನ್ನು ಸುಧಾರಿಸಲಾಗುವುದು ನಮ್ನ ಅಭಿಯಾನದ ಯಶಸ್ಸಿನಲ್ಲಿ ಪಶ್ಚಿಮ ಬಂಗಾಳ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಪ್ರಧಾನಮಂತ್ರಿ ಹೇಳಿದರು ಕ್ಕಷಿಕರ ಸಬಲೀಕರಣಕ್ಕಾಗಿ ಎನ್ ಡಿ ಎ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದು ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಜೆ

ನಡ್ನಾ ತಿಳಿಸಿದ್ದಾರೆ

ಭಾರತದ ಆತ್ಮ ಕೃಷಿಕರಲ್ಲಿ ಅಂತರ್ಗತವಾಗಿದ್ದು ರೈತರೇ ದೇಶದ ದೆನ್ನೆಲುಬು ಎಂದು ಹೇಳಿದರು ಹಿಂದಿನ ಸರ್ಕಾರಗಳು ಜಾರಿಗೆ ತಂದ ರೈತರ ಪರವಾದ ಹಲವು ಯೋಜನೆಗಳು ವಿಫಲವಾಗಿವೆ ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಂ ಎಸ್ ಸ್ನಾಮಿನಾಥನ್ ವರದಿ ಅನುಷ್ಲಾನಗೊಳಿಸುವ ಮೂಲಕ ಕೃಷಿಕರ ನೆರವಿಗೆ ಧಾವಿಸಿದ್ದಾರೆ ಅಲ್ಲದೇ ಇದೇ ಮೊದಲ ಬಾರಿಗೆ ರೈತರಿಗೆ ಎಂ ಎಸ್ ಪಿಯ ಒಂದೂವರೆ ಪಟ್ಲು ಅಧಿಕ ದರ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಈಗ ಕೊರೊನಾ ಜಾಗ್ಟತಿ ಸಂದೇಶವನ್ನು ಕೇಳೋಣ

ಸದಾನಂದಗೌಡ ತಿಳಿಸಿದ್ದಾರೆ ಹಣ್ಣು ತರಕಾರಿ ಸೇರಿದಂತೆ ನಾನಾ ಕೃಷಿ ಬೆಳೆಗಳಿಗೆ ತಗುಲುವ ಮಿಡತೆ ಸೇರಿದಂತೆ ವಿವಿಧ ಕೀಟಬಾಧೆಗಳನ್ನು ನಿಯಂತ್ರಿಸಲು ಆರ್ಗ್ಲಾನೊ ಫಾಸ್ವರಸ್ ರಾಸಾಯನಿಕ ಆಧಾರಿತ ಮೆಲಾಥಿಯನ್ ಕ್ರಿಮಿನಾಶಕವನ್ನು ಕೃಷಿ ವಲಯದಲ್ಲಿ ವ್ಲಾಪಕವಾಗಿ ಬಳಸಲಾಗುತ್ತದೆ ಎಂದು ಅವರು ಹೇಳಕೆಯಲ್ಲಿ ತಿಳಿಸಿದ್ದಾರೆ ಈ ವರ್ಷದ ಮೊದಲ ಎರಡು ತ್ರೈಮಾಸಿಕದಲ್ಲಿ ಎಚ್ಐಎಲ್ ಮೆಲಾಥಿಯನ್ ಕ್ರಿಮಿನಾಶಕವನ್ನು ಗರಿಷ್ಠ ಪ್ರಮಾಣದಲ್ಲಿ ಮಾರಾಟ ಮಾಡಿ ದಾಖಲೆ ನಿರ್ಮಿಸಿದೆ ಎಚ್ಐಎಲ್ ಕೃಷಿ ಸಚಿವಾಲಯದ ಮಿಡತೆ ಹಾವಳಿ ನಿಯಂತ್ರಣ ಕಾರ್ಯಕ್ರಮಕ್ಕೆ ಹಾಗೂ ದೇಶಾದ್ಯಂತ ಮುನ್ಸಿಪಲ್ ಕಾರ್ಮೊರೇಷನ್ಗಳು ಮತ್ತು ನಾನಾ ಸಂಸ್ಥೆಗಳಿಗೆ ಈ ಕ್ರಿಮಿನಾಶಕವನ್ನು ಪೂರೈಸುತ್ತಾ ಬಂದಿದೆ ಮೊದಲ ಎರಡು ತ್ರೈಮಾಸಿಕದಲ್ಲಿ ಇರಾನ್ಗೆ ಈ ಕ್ರಿಮಿನಾಶಕವನ್ನು ರಫ್ತು ಮಾಡಿದೆ ಎಂದು ಅವರು ತಿಳಿಸಿದ್ದಾರೆ

ದೇಶದಲ್ಲಿ ಪ್ರತಿ ದಶಲಕ್ಷ ಜನಸಂಬ್ಲೆಗೆ ಅತ್ನಂತ ಕಡಿಮೆ ಸಂಬ್ಲೆಯ ಪ್ರಕರಣಗಳು ವರದಿಯಾಗುತ್ತಿರುವ ದೇಶಗಳ ಪೈಕಿ ಭಾರತ ಮುಂಚೂಣಿಯಲ್ಲಿದೆ ಸರ್ಕಾರದ ಸಕಾಲಿಕ ಮುನ್ನೆಚ್ಚರಿಕೆ ತ್ರಮಗಳು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

ಇದು ಜಗತ್ತಿನಲ್ಲಿಯೇ ಅತ್ತಂತ ಕಡಿಮೆ ಪ್ರಮಾಣವಾಗಿದೆ

ಬಿಹಾರ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಆಡಳಿತಾರೂಢ ಬಿಜೆಪಿ ಪಾಟ್ನಾದಲ್ಲಿಂದು ತನ್ನ ಚುನಾವಣಾ ಪ್ರಣಾಳಕೆಯನ್ನು ಬಿಡುಗಡೆ ಮಾಡಿದ್ದು

ಪ್ರಣಾಳಕೆಯಲ್ಲಿ ಹೇಳಿರುವ ಎಲ್ಲಾ ಭರವಸೆಗಳನ್ನು ಈಡೇರಿಸಲಾಗುವುದು ಬಿಹಾರದ ಪ್ರತಿಯೊಬ್ಬರಿಗೂ ಉಚಿತವಾಗಿ ಕೊರೊನಾ ಔಷಧಿ ದೊರೆಯಲಿದೆ ಎಂದು ಅವರು ಹೇಳದರು

ಸನ್ ರೈಸರ್ಸ ಹೈದರಾಬಾದ್ ಹಾಗೂ ರಾಜಸ್ತಾನ್ ರಾಯಲ್ಲ್ ತಂಡಗಳು ಮುಖಾಮುಖಿಯಾಗಿವೆ ಇತ್ತೀಚಿನ ವರದಿಯಂತೆ ಟಾಸ್ ಗೆದ್ದ ಹೈದರಾಬಾದ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ